ಇಂದು ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ನದಿನ ಸದ್ಲೆವ್ ಅಟಲ್ ಸ್ನಾರಕಕ್ಕೆ ರಾಷ್ಲಪತಿ ಪ್ರಧಾನ ಮಂತ್ರಿ ಹಾಗೂ ಗಣ್ಣರಿಂದ ಪುಷ್ವ ನಮನ

ಇಂದು ಕ್ರಿಸ್ಮಸ್ ನಾಡಿನೆಲ್ಲೆಡೆ ಕ್ರೈಸ್ತ ಬಾಂಧವರಿಂದ ವಿಶೇಷ ಪ್ರಾರ್ಥನೆ ಗಣ್ಯರಿಂದ ಶುಭಾಶಯ

ಇದು ಭಾರತರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಉತ್ತಮ ಆಡಳಿತ ಪರಿಕಲ್ಪನೆಯ ಸಾಕಾರ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಪಿಎಂ ಕಿಸಾನ್ ಸಮ್ನಾನ್ ಯೋಜನೆ ಕಂತನ್ನು ವಿಡಿಯೋ ಮೂಲಕ ಬಿಡುಗಡೆ ಮಾಡಿ ವಿವಿಧ ರಾಜ್ಯಗಳ ಫಲಾನುಭವಿ ರೈತರೊಂದಿಗೆ ಸಂವಾದ ನಡೆಸಿದ ನಂತರ ಅವರು ಮಾತನಾಡಿದರು

ಕೇವಲ ಒಂದು ಬಟನ್ ಒತ್ತುವ ಮೂಲಕ ರೈತರಿಗೆ ಹಣ ತಲುಪಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು

ಅಲ್ಲಿನ ರಾಜ್ಯ ಸರ್ಕಾರ ಇದಕ್ಕೆ ಕಾರಣವಾಗಿದೆ ತಮ್ಮ ರಾಜ್ಯದ ರೈತರಿಗೆ ನೆರವಾಗಲು ಕ್ರಮ ಕೈಗೊಳ್ಳದಿದ್ದರೂ ಪಂಜಾಬ್ ರೈತರ ಪ್ರತಿಭಟನೆಯನ್ನು ಬೆಂಬಲಿಸುತ್ತಾರೆ ಎಂದು ಪಶ್ವಿಮ ಬಂಗಾಳ ಮುಖ್ಚಮಂತ್ರಿ ಮಮತಾ ಬ್ದಾನರ್ಜಿ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು

ಪ್ರಧಾನಮಂತ್ರಿ ಮೋದಿ ಪರಿಯಾಣ ಒಡಿಶಾ ಮಹಾರಾಷ್ನ ಮಧ್ವಪ್ರದೇಶ ತಮಿಳುನಾಡು ಹಾಗೂ ಉತ್ತರ ಪ್ರದೇಶ ರಾಜ್ವಗಳ ರೈತರೊಂದಿಗೆ ಸಂವಾದ ನಡೆಸಿದರು ಪಿಎಂ ಕಿಸಾನ್ ಯೋಜನೆ ಮತ್ತು ಕೇಂದ್ರ ಸರ್ಕಾರ ರೈತರ ಕಲ್ಯಾಣಕ್ಕಾಗಿ ಜಾರಿಗೆ ತಂದಿರುವ ಪಲವಾರು ಯೋಜನೆಗಳ ಕುರಿತು ರೈತರು ತಮ್ಮ ಅನುಭವಗಳನ್ನು ಪಂಚಿಕೊಂಡರು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಜದ ದಿನದ ಅಂಗವಾಗಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿರುವ ವಾಜಪೇಯಿ ಅವರ ಸ್ನಾರಕ ಸದ್ವೆವ್ ಅಟಲ್ಗೆ ಭೇಟಿ ನೀಡಿ ಮಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ ರಾಜನಾಥ್ ಸಿಂಗ್ ನಿರ್ಮಲಾ ಸೀತಾರಾಮನ್ ಪಿಯೂಷ್ ಗೋಯಲ್ ಹರ್ದೀಪ್ ಸಿಂಗ್ ಮರಿ ಡಾ ಹರ್ಷವರ್ಧನ್ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ಸೇರಿ ಇತರರು ಕೂಡ ಸ್ಕಾರಕಕ್ಕೆ ಮಪ್ಪ ನಮನ ಸಲ್ಲಿಸಿದರು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಕೂಡ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನಮನ ಸಲ್ಲಿಸಿದ್ದಾರೆ ವಾಜಪೇಯಿ ಅವರ ತತ್ವನಿಷ್ಠ ರಾಜಕೀಯ ಹಾಗೂ ಜೀವನ ಮುಂದಿನ ಪೀಳಿಗೆಗೆ ಸ್ಫೂರ್ತಿ ಎಂದು ಹೇಳಿರುವ ಅವರು ವಾಜಪೇಯಿ ಅವರನ್ನು ತಾವು ಮಣೆಯಲ್ಲಿ ಭೇಟಿ ಮಾಡಿದ ವೀಡಿಯೋವನ್ನು ಹಂಚಿಕೊಂಡಿದ್ದು

ಗ್ವಹ ಸಚಿವ ಅಮಿತ್ ಶಾ ಕೂಡ ವಾಜಪೇಯಿ ಅವರನ್ನು ಸ್ಕರಿಸಿದ್ದು ಭಾರತ ರತ್ನ ವಾಜವೇಯಿ ಅವರು ಉತ್ತಮ ಆಡಳಿತ ಅಭಿವ್ಯದ್ಧಿ ಮತ್ತು ದೇಶದ ಕೋಷಿತರ ಕಲ್ಕಾಣದ ಯುಗವನ್ನು ಆರಂಭಿಸಿದರು ಅವರ ರಾಷ್ಷ ಸೇವೆ ಹಾಗೂ ಅವಿರತ ಪ್ರಯತ್ನಗಳು ದೇಶದ ಪ್ರತಿಯೊಬ್ಬರಿಗೂ ಪ್ರೇರಣದಾಯಕ ಎಂದು ಹೇಳಿದ್ದಾರೆ ಭಾರತ ರತ್ನ ಮರಸ್ವತ ಮಾಜಿ ಪ್ರಧಾನ ಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಸ್ವಾತಂತ್ರ್ವ ಹೋರಾಟಗಾರ ಹಾಗೂ ಶಿಕ್ಷಣ ತಜ್ಞ ಭಾರತ ರತ್ನ ಮದನ ಮೋಹನ ಮಾಳವೀಯ ಅವರಿಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇಂದು ಸಂಸತ್ನ ಕೇಂದ್ರ ಸಭಾಂಗಣದಲ್ಲಿ ಮಷ್ವ ನಮನ ಸಲ್ಲಿಸಿದರು

ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಗುಲಾಂನಬಿ ಆಜಾದ್ ಹಾಗೂ ಪಲವಾರು ಸಂಸದರು ಈ ಸಂದರ್ಭದಲ್ಲಿ ಪಾಜರಿದ್ದರು ಈ ಮಸ್ತಕವು ವಾಜಪೇಯಿ ಅವರು ಸಂಸತ್ನಲ್ಲಿ ಮಾಡಿದ ಪ್ರಮುಖ ಭಾಷಣಗಳ ಸಂಗ್ರಹವಾಗಿದೆ ಹಾಗೂ ಇದರಲ್ಲಿ ವಾಜವೇಯಿ ಅವರ ಸಾರ್ವಜನಿಕ ಜೀವನದ ಅಪರೂಪದ ಚಿತ್ರಗಳ ಸಂಗ್ರಹವೂ ಇದೆ ಇಂದು ಭಾರತ ರತ್ನ ಪಂಡಿತ್ ಮದನ ಮೋಹನ್ ಮಾಳವೀಯ ಅವರ ಜನ್ನ ದಿನವಾಗಿದ್ದು ಗೃಹ ಸಚಿವ ಅಮಿತ್ ಶಾ ಅವರ ಸೇವೆಯನ್ನು ಸ್ಪರಿಸಿದ್ದಾರೆ ಸದ್ಬಢ ಹಾಗೂ ಶಿಕ್ಷಿತ ದೇಶವನ್ನು ನಿರ್ಮಾಣ ಮಾಡಲು ಪಂಡಿತ್ ಮಾಳವೀಯ ಅವರು ತಮ್ಮ ಸಂಪೂರ್ಣ ಜೀವನವನ್ನು ಮುಡಿಪಾಗಿಟ್ಟಿದ್ದರು ಅವರ ಕ್ರಮಗಳು ದೇಶದ ಹೆಮ್ಮ ಹಾಗೂ ನಾಗರಿಕರ ಸ್ವಾವಲಂಬನೆಯನ್ನು ಬಡಿದೆಬ್ಬಿಸಿವೆ ಜನರನ್ನು ಸುಶಿಕ್ಷಿತರಾಗಿಸಲು ಹಾಗೂ ದೇಶದಲ್ಲಿ ಸೇವಾ ಮನೋಭಾವ ಮೂಡಿಸಲು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಸ್ವಾಪಿಸಿರುವುದು ಸ್ವರಣೀಯ ಎಂದು ಅವರು ಬಣ್ಣೆಸಿದ್ದಾರೆ

ಡಿಯೂನಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಜಲಂಧರ್ ಸರ್ಕ್ಯೂಟ್ ಹೌಸ್ ಸೇರಿದಂತೆ ಹಲವು ಅಭಿವೃದ್ದಿ ಯೋಜನೆಗಳಿಗೆ ಶಿಲಾನ್ವಾಸ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ

ಲಸಿಕೆ ನೀಡುವ ಕುರಿತು ಹಲವಾರು ರಾಜ್ವಗಳು ಸೂಕ್ತ ಕಾರ್ಯ ಯೋಜನೆಯನ್ನು ರೂಪಿಸಿವೆ ಸೋಂಕು ನಿಯಂತ್ರಣ ಪ್ರದೇಶದಿಂದ ನೀಡುತ್ತಿರುವ ಲಿಸಿಕೆಯನ್ನು ಅತ್ತಂತ ವ್ಯವಶ್ವಿತಗೊಳಿಸಲು ಆರೋಗ್ಟ ಕಾರ್ಯಕರ್ತರು ಹಾಗೂ ಅಧಿಕಾರಿಗಳು ಶ್ರಮಿಸುತ್ತಿದ್ದಾರೆ

ಇವರು ವಿವಿಧ ಪಂತಗಳಲ್ಲಿ ಲಸಿಕೆ ನೀಡುವ ಕುರಿತು ಮಾರ್ಗದರ್ಶನ ಮಾಡುತ್ತಿದ್ದಾರೆ

ಮೊದಲ ಹಂತದಲ್ಲಿ ಆಂಧ್ರಪ್ರದೇಶ ಅಸ್ಲಾಂ ಗುಜರಾತ್ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಲಸಿಕೆ ನೀಡಲು ತ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ

ಇಂದು ಸಂಜೆ ಬಹಿರಂಗ ಪ್ರಜಾರಕ್ಕೆ ತೆರೆ ಬೀಳಲಿದೆ

ದೇಶದೆಲ್ಲಡೆ ಹೊಸ ವರ್ಷದಿಂದ ಹಳೆಯ ವಾಹನಗಳಗೂ ಭಾಸ್ಟ್ ಟ್ಯಾಗ್ ಕಡ್ಡಾಯಗೊಳಿಸಲಾಗಿದೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ

ಇದರಿಂದ ಪ್ರಯಾಣಿಕರಿಗೆ ಇಂಧನ ಹಾಗೂ ಸಮಯದ ಉಳಿತಾಯವಾಗಲಿದೆ ಎಂದರು

ಇನ್ನೆರಡು ವರ್ಷದಲ್ಲಿ ಇನ್ನೂ ಹೆಜ್ಜಿನ ಕಾಮಗಾರಿ ಯೋಜನೆ ಮೂರ್ಣಗೊಳ್ಳುವುದು ಎಂದು ನಿತಿನ್ ಗಡ್ಕರಿ ತಿಳಿಸಿದರು ಇಂದು ಕ್ರಿಸ್ಮಸ್

ಕ್ರಿಸ್ಮಸ್ ಒನ್ನೆಲೆಯಲ್ಲಿ ವಿಶ್ವ ಹಾಗೂ ಭಾರತದಾದ್ಯಂತ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಕ್ರಿಸ್ಮಸ್ ಪಬ್ಬದ ಪ್ರಯುಕ್ತ ರಾಷ್ಟಪತಿ ರಾಮನಾಥ್ ಕೋವಿಂದ್ ಹಾಗೂ ಉಪರಾಷ್ಟಪತಿ ಎಂ ವೆಂಕಯ್ಕನಾಯ್ಡ ಹಾಗೂ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಶುಭಾಶಯ ಕೋರಿದ್ದಾರೆ ಯೇಸುಕ್ರಿಸ್ತನ ಜಯಂತಿ ಅಂಗವಾಗಿ ಕ್ರಿಸ್ಮಸ್ ಪಬ್ಬವನ್ನು ಶ್ರದ್ಧೆ ಹಾಗೂ ಸಂಭ್ರಮದ ಪ್ರತೀಕವಾಗಿ ಆಚರಣೆ ಮಾಡಲಾಗುವುದು ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ವೆಂಕಯ್ಯನಾಯ್ಡು ಮಾನವೀಯತೆ ಮೆರೆಯಲು ಯೇಸುಕ್ರಿನ್ತ ಪ್ರತಿಪಾದಿಸಿದ ಅನುಕಂಪ ಮತ್ತು ಕ್ಷಮಾದಾನದ ಮೌಲ್ಯಗಳನ್ನು ಮನರ್ ಸ್ಥಾಪಿಸಲು ತ್ರಿಸ್ಮಸ್ ನೆರವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ತಮ್ಮ ಸಂದೇಶದಲ್ಲಿ ಏಸುಕ್ರಿಸ್ತರ ಜೀವನ ಹಾಗೂ ತತ್ವಗಳು ವಿಶ್ವದ ಕೋಟ್ಯಂತರ ಮಂದಿಗೆ ಶಕ್ತಿಯನ್ನು ನೀಡಿದೆ

ಮುಕ್ತಾಯ